ಡಿಜಿಟಲ್ ಇಂಡಿಯಾ ಈಗ ದೇಶದ ಜೀವನದ ಭಾಗ ತಂತ್ರಜ್ಞಾನದಿಂದಾಗಿ ಗ್ರಾಮೀಣ ವಾಸಿಗಳಿಗೂ ಸೌಲಭ್ಯ ಪ್ರಧಾನಮಂತ್ರಿ ಬಣ್ಣನೆ

ಪಿಂಚಣಿಗೆ ಅರ್ಜಿ ಸಲ್ಲಿಸುವ ಫಲಾನುಭವಿಗಳಿಗೆ ತಹಸೀಲ್ದಾರ್ ಮೂಲಕ ಆಯ್ಕೆ ಪತ್ರ ಮನೆಗಳಿಗೆ ತಲುಪಿಸುವ ವ್ಯವಸ್ಥೆ ಕಂದಾಯ ಸಚಿವ ಆರ್ ಅಶೋಕ ಡಿಜಿಟಲ್ ಇಂಡಿಯಾ ಈಗ ದೇಶದ ಜನರ ಜೀವನದ ಭಾಗವಾಗಿದೆ ತಂತ್ರಜ್ಞಾನದ ಸಹಾಯದಿಂದ ಗ್ರಾಮೀಣ ಜನತೆಗೂ ಸೌಲಭ್ಯ ದೊರೆಯುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಡಿಜಿಟಲ್ ಇಂಡಿಯಾ ಇಂದು ಬ್ಬಹತ್ ಮಟ್ಟದಲ್ಲಿ ಬೆಳೆದಿದ್ದು ತಂತ್ರಜ್ಞಾನದ ಮೂಲಕ ಸರ್ಕಾರ ಬಡವರು ಹಾಗೂ ರೈತರಿಗೆ ಡಿಜಿಟಲ್ ಇಂಡಿಯಾದ ಸೌಲಭ್ಯಗಳು ತಲುಪುತ್ತಿವೆ ತಂತ್ರಜ್ಞಾನ ತಮ್ಮ ಸರ್ಕಾರದ ಆದಳಿತ ಭಾಗವಾಗಿದೆ ಎಂದು ಹೇಳಿದರು ದೇಶ ಹಾಗೂ ವಿಶ್ವದ ಬೆಳವಣಿಗೆಯಲ್ಲಿ ತಂತ್ರಜ್ಞಾನ ಪಾತ್ರ ಬಹಳ ಹಿರಿದಾಗಿದೆ ಸರ್ಕಾರದ ಎಲ್ಲಾ ಯೋಜನೆಗಳು ಡಿಜಿಟಲ್ ಇಂಡಿಯಾ ಮೂಲಕ ಎಲ್ಲಾ ಫಲಾನುಭವಿಗಳಿಗೆ ತಲುಪುತ್ತಿವೆ ಡಿಜಿಟಲ್ ಪಾವತಿ ಮೂಲಕ ಹಣಕಾಸು ನೆರವನ್ನೂ ಒದಗಿಸಲಾಗುತ್ತಿದೆ ಈ ನಿಟ್ಟಿನಲ್ಲಿ ತಂತ್ರಜ್ಞಾನದ ಕೊಡುಗೆ ಅಪಾರವಾಗಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ವಿಶ್ವದ ಆರ್ಥಿಕತೆಯ ಅಭಿವೃದ್ದಿಯಲ್ಲಿ ತಂತ್ರಜ್ಞಾನ ಬಹಳ ಪ್ರಮುಖ ಪಾತ್ರ ವಹಿಸಿದೆ ಸೈಬರ್ ಭದ್ರತೆಯಲ್ಲಿಯೂ ಕೂಡ ತಂತ್ರಜ್ಞಾನ ಪಾತ್ರ ಹೆಚ್ಚಿನದಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು ಕರ್ನಾಟಕ ಮುಖ್ಯಮಂತ್ರಿ ಬಿ ಎಸ್

ಉಪಮುಖ್ಯಮಂತ್ರಿ ಹಾಗೂ ಐಟಿ ಬಿಟಿ ಸಚಿವ ಡಾ

ಎನ್ ಅಶ್ವಥ್ ನಾರಾಯಣ ಮಾತನಾದಿ ಮಾಹಿತಿ ತಂತ್ರಜ್ಞಾನ ವಲಯದಲ್ಲಿ ರಾಷ್ಟೀಯ ಮಟ್ಟದಲ್ಲಿ ಬೆಂಗಳೂರು ಪ್ರಮುಖ ಪಾತ್ರ ವಹಿಸುತ್ತಿದೆ

ಟೆಕ್ ಸಮಿಟ್ ಉದ್ವಾಟನಾ ಕಾರ್ಯಕ್ರಮದ ಗೌರವ ಅತಿಥಿಗಳಾಗಿ ಆಸ್ಟ್ರೇಲಿಯಾ ಪ್ರಧಾನಿ ಸ್ಕಾಟ್ ಮಾರಿಸನ್ ಮತ್ತು ಸ್ವಿಸ್ ಗಣರಾಜ್ಯದ ಉಪರಾಷ್ಟಾಧ್ಯಕ್ಷ ಗೈ ಪರ್ಮೆಲಿನ್ ಪಾಲ್ಗೊಂಡಿದ್ದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಹಾಗೂ ಐಟಿ ಬಿಟಿ ವಲಯದ ಉದ್ಯಮಿಗಳು ಹಾಗೂ ಪ್ರತಿನಿಧಿಗಳು ಭಾಗವಹಿಸಿದ್ದಾರೆ ಈ ವರ್ಷದ ಶೃಂಗಸಭೆಯ ವಿಷಯ ಮುಂದಿನದು ಈಗಲೇ ಎಂಬುದಾಗಿದೆ

ಮಾಹಿತಿ ತಂತ್ರಜ್ಞಾನ ಮತ್ತು ಎಲೆಕ್ಟಾನಿಕ್ಸ್ ಹಾಗೂ ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಪ್ರಮುಖ ತಂತ್ರಜ್ಞಾನಗಳು ಮತ್ತು ಆವಿಷ್ಕಾರಗಳ ಪರಿಷಾಮಗಳನ್ನು ಕುರಿತ ಚರ್ಚೆಯನ್ನು ಶೃಂಗಸಭೆಯು ಕೇಂದ್ರೀಕರಿಸಿದೆ

ಇಂದು ವಿಶ್ವ ಶೌಚಾಲಯ ದಿನ ನೈರ್ಮಲ್ಯ ಕಾಪಾಡಲು ಹಾಗೂ ಶೌಚಾಲಯ ಬಳಸುವಂತೆ ಜನರನ್ನು ಪ್ರೋತ್ಸಾಹಿಸಲು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತಿದ್ದು ಅದಕ್ಕಾಗಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಜಲಶಕ್ತಿ ಸಚಿವಾಲಯದ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಅಡಿಯಲ್ಲಿ ಸುರಕ್ಷಿತ ಹಾಗೂ ಶುಚಿತ್ವದ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವ ಶೌಚಾಲಯ ದಿನ ಆಚರಿಸುತ್ತಿದೆ ಈ ಸಂದರ್ಭದಲ್ಲಿ ಜಲಶಕ್ತಿ ಸಚಿವ ಗಜೇಂದ್ರಸಿಂಗ್ ಶೇಖಾವತ್ ಅವರು ನೈರ್ಮಲ್ಯ ಕಾಪಾಡುವಲ್ಲಿ ಉತ್ತಮ ಸಾಧನೆಗೈದ ಜಿಲ್ಲೆಗಳು ಮತ್ತು ರಾಜ್ಯಗಳನ್ನು ಗುರುತಿಸಿ ಸ್ವಚ್ಚತಾ ಪುರಸ್ಕಾರ ನೀಡಿ ಗೌರವಿಸಲಿದ್ದಾರೆ ಸುಸ್ದಿರ ನೈರ್ಮಲ್ಯ ಮತ್ತು ಹವಾಮಾನ ಬದಲಾವಣೆ ಎಂಬುದು ಈ ವರ್ಷದ ಫೋಷವಾಕ್ಯವಾಗಿದೆ ಕಳೆದ ಕೆಲವು ವರ್ಷಗಳಲ್ಲಿ ಸ್ವಚ್ಚ ಭಾರತ ಅಭಿಯಾನದಡಿ ಹಲವು ಕ್ರಮಗಳನ್ನು ಕೈಗೊಂಡಿದೆ

ಪಿಂಚಣಿ ಪಡೆಯುವ ಫಲಾನುಭವಿಗಳು ಇನ್ನು ಮುಂದೆ ಪಿಂಚಣಿಗಾಗಿ ಅರ್ಜಿ ಸಲ್ಲಿಸಲು ಕಚೇರಿಗಳಿಗೆ ಅಲೆಯುವುದನ್ನು ತಪ್ಪಿಸಲು ನೇರವಾಗಿ ಅರ್ಹ ಫಲಾನುಭವಿಗಳಿಗೆ ತಹಶೀಲ್ದಾರ್ ಮೂಲಕವೇ ಆಯ್ಕೆ ಪತ್ರಗಳನ್ನು ಮನೆಗಳಿಗೆ ತಲುಪಿಸುವ ಸೌಲಭ್ಯ ಕಲ್ಪಿಸಲಾಗುವುದು ಎಂದು ಕಂದಾಯ ಸಚಿವ ಆರ್ ಅಶೋಕ ತಿಳಿಸಿದ್ದಾರೆ ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಟ್ಟದ ಅಧಿಕಾರಿಗಳ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು ಜಿಯಲ್ಲಿ ಆಸ್ಪತ್ರೆ ಶಾಲೆ ಸ್ಮಶಾನಗಳಂತಹ ಸಾರ್ವಜನಿಕ ಉಪಯುಕ್ತ ಕಟ್ಟದಗಳ ನಿರ್ಮಾಣದ ಬಳಿಕ ಉಳಿದ ಕಂದಾಯ ಜಮೀನನ್ನು ಸಾಗುವಳಿಗೆ ನೀಡಲು ಅಧಿಕಾರಿಗಳಿಗೆ ಸೂಚಿಸಿದರು ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ಕುಸಿತಗೊಂಡ ಹಿನ್ನೆಲೆಯಲ್ಲಿ ರಾಯಚೂರು ಬೃಹತ್ ಶಾಖೋತ್ವನ್ನ ಕೇಂದ್ರದ ಎಲ್ಲ ಘಟಕಗಳ ಉತ್ಪಾದನೆಯನ್ನು ಮತ್ತೆ ಸ್ವಗಿತಗೊಳಿಸಲಾಗಿದೆ

ಆದರೆ ಬೇದಿಕೆ ಕುಸಿತದಿಂದ ಎರಡೂ ಘಟಕ ಸೇರಿದಂತೆ ಎಲ್ಲ ಘಟಕಗಳ ಉತ್ಪಾದನೆ ಸ್ವಗಿತಗೊಳಿಸಲಾಗಿದೆ ಸದ್ಯ ವೈಟಿಪಿಎಸ್ನ ಒಂದನೇ ಫಟಕದ ಉತ್ಪಾದನೆಯಲ್ಲಿ ತೊಡಗಿದೆ

ರಾಜ್ಯದ ಹಿಂದುಳಿದ ಮರಾಠ ಸಮುದಾಯದ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಅಭಿವೃದ್ದಿಗಾಗಿ ಸರ್ಕಾರ ಮರಾಠ ಅಭಿವೃದ್ದಿ ನಿಗಮ ಸ್ವಾಪಿಸಿದ್ದು ಇದಕ್ಕೂ ಮಹಾರಾಷ್ಟದ ಮರಾಠರಿಗೂ ಯಾವುದೇ ಸಂಬಂಧವಿಲ್ಲವೆಂದು ಪಶು ಸಂಗೋಪನೆ ಸಚಿವ ಪ್ರಭು ಚವ್ವಾಣ್ ಹೇಳಿದ್ದಾರೆ ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೆಳಗಾವಿ ಕಾರವಾರ ಹಾಗೂ ನಿಪ್ಪಾಣಿ ಮಹಾರಾಷ್ಟಕ್ಕೆ ಸೇರಿದ್ದೆಂದು ಮಹಾರಾಷ್ಟದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ನೀಡಿರುವ ಹೇಳಿಕೆ ಖಂಡನಾರ್ಹ ಎಂದರು

ರಾಜ್ಯ ಜೀವವೈವಿಧ್ಯ ಮಂಡಳಿ ಅಧ್ಯಕ್ಷ ಅನಂತಹೆಗಡೆ ಅಶೀಸರ್ ಮಾತನಾಡಿ ಗ್ರಾಮ ಅರಣ್ಯ ಸಮಿತಿಯವರು ತಮಗೆ ಬರುವ ಪಾಲನ್ನು ಅರಣ್ಯಕರಣಕ್ಕೆ ಬಳಸುವಂತಾಗಬೇಕು ಎಂದು ಹೇಳಿದರು